ಗುಜರಾತ್ನ ಕಚ್ ಜೆಲ್ಲೆಯ ದೋರ್ಡೋದಲ್ಲಿ ಹೈಬ್ರಿಡ್ ನವೀಕರಿಸಬಹು ದಾದ ಇಂಧನ ಪಾರ್ಕ್ ಸ್ವಯಂ ಚಾಲಿತ ಹಾಲು ಸಂಸ್ಕರಣೆ ಫಟಕ ಪ್ಯಾಕಿಂಗ್ ಫಟಕ ಸೇರಿದಂತೆ ವಿವಿಧ ಅಭಿವೃದ್ದಿ ಕಾಮಗಾರಿಗೆ ತಿಲಾನ್ಯಾಸ ನೇರವೇರಿಸಿ ಅವರು ಮಾತನಾಡಿದರು ಬಹಿರಂಗ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೃಷಿ ಸುಧಾರಣೆಗಳನ್ನು ಮುಂದಿಟ್ಟುಕೊಂಡು ಕೆಲವರು ರೈತರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಕೃಷಿ ಸುಧಾರಣೆಗಳು ರೈತರ ಕಲ್ಯಾಣಕ್ಕೆ ಪೂರಕವಾಗಿವೆ ಅವರು ಹೇಳಿದ್ದಾರೆ ಈಗ ಕಾಲ ಬದಲಾಗಿದೆ ಕಚ್ ರೈತರು ತಮ್ಮ ಬೆಳೆಗಳನ್ನು ವಿದೇಶಗಳಗೂ ರಫ್ತು ಮಾಡುವ ಅವಕಾಶವನ್ನು ಪಡೆದಿದ್ದಾರೆ ಇದು ದೇಶದಲ್ಲಿ ರೈತರ ಬೆಳವಣಿಗೆಯ ಮುನ್ಲೂಚನೆಯನ್ನು ತೋರಿಸುತ್ತದೆ ಎಂದು ಹೇಳಿದರು

ಇದರಿಂದಾಗಿ ರಾಜ್ಯದಲ್ಲಿ ರೈತರ ಸಬಲೀಕರಣ ಮತ್ತು ಸಹಕಾರ ಕ್ಷೇತ್ರದ ಬೆಳವಣಿಗೆಗೂ ನೆರವಾಗಿದೆ ಎಂದು ಹೇಳಿದರು

ಕಚ್ನಲ್ಲಿ ಇದೀಗ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿರುವ ಹಿನ್ನೆಲೆಯಲ್ಲಿ ಹೊಸ ಯುಗದ ತಂತ್ರಜ್ಞಾನ ಮತ್ತು ಆರ್ಥಿಕ ಬೆಳವಣಿಗೆಗೆ ನೆರವಾಗಲಿದೆ ಎಂದು ಹೇಳಿದರು ಕವಡಾ ಹಳ್ಳಯಲ್ಲಿ ನವೀಕರಿಸಬಹುದಾದ ಇಂಧನ ಪಾರ್ಕ್ ಅಂಜರ್ನ ಸರ್ಹಾದ್ ದೆಹರಿಯಲ್ಲಿ ಹೊಸ ಸ್ವಯಂಚಾಲಿತ ಘಟಕ ಕಚ್ನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸುವ ಹಿನ್ನೆಲೆಯಲ್ಲಿ ರಾಜ್ಯದ ಬುಡಕಟ್ಟು ಜನರು ಹೈಸುಗಾರರು ರೈತರು ಹಾಗೂ ಸಾಮಾನ್ಯ ಜನರಿಗೆ ಪ್ರಯೋಜನವಾಗಲಿದೆ ಕಚ್ ದೇಶದಲ್ಲಿ ಅತಿವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ

ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಇದ್ದರು ರೈತರು ಮತ್ತು ರೈತ ಸಂಘಟನೆಗಳಿಂದ ರಚನಾತ್ಮಕ ಸಲಹೆಗಳನ್ನು ಸ್ವೀಕರಿಸಲು ಸರ್ಕಾರ ಸಿದ್ಧವಿದೆ ಎಂದು ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಬಹಳಷ್ಟು ಜನರು ರೈತರನ್ನು ತಪ್ಪದಾರಿಗೆ ಎಳೆಯುವ ಜೊತೆಗೆ ಅವರಲ್ಲಿ ಗೊಂದಲ ಮೂಡಿಸಿದ್ದಾರೆ ಹೀಗಾಗಿ ಇಂತಪ ಸಮಯದಲ್ಲಿ ಸಮಸ್ಯೆ ಅರ್ಥ ಮಾಡಿಸುವುದು ಕಷ್ಷದ ಕೆಲಸ ಎಂದು ಅವರು ತಿಳಿಸಿದ್ದಾರೆ ವಿರೋಧ ಪಕ್ಷಗಳ ನಾಯಕರು ರೈತರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಹೀಗಾಗಿ ರೈತ ಹೋರಾಟ ರಾಜಕೀಯವಾಗಿದೆ ಎಂದು ಟೀಕೆ ಮಾಡಿರುವ ಅವರು ನೂತನ ಕಾಯ್ದೆಗಳ ಬಗ್ಗೆ ರೈತರೊಂದಿಗೆ ಚರ್ಚೆ ನಡೆಸಲು ಸರ್ಕಾರ ಸಿದ್ದವಿದೆ ಎಂದರು

ಇದೊಂದು ಸುಳ್ಳು ವರದಿಯಾಗಿದ್ದು

ವೆಂಕಯ್ಯನಾಯ್ದು ಮನವಿ ಮಾಡಿದ್ದಾರೆ ಸಂಯೋಜಿತ ವಸತಿ ಅಂದಾಜಿಗಾಗಿ ಹಸಿರು ಶ್ರೇಯಾಂಕ ನೀಡುವ ಗೃಪ ಶೃಂಗಸಭೆಗೆ ವರ್ಚುವಲ್ ವೇದಿಕೆಯ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಪರಿಸರಸ್ನೇಹಿ ಕಟ್ಟಡಗಳ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಸಮೂಹ ಮಾಧ್ಯಮ ಅಭಿಯಾನಗಳನ್ನು ನಡೆಸುವ ಅಗತ್ಯವಿದೆ ಎಂದು ಅವರು ಕರೆ ನೀಡಿದ್ದಾರೆ ಪರಿಸರಸ್ನೇಹಿ ಕಟ್ಟಡಗಳ ಅಭಿಯಾನ ಒಂದು ಜನಾಂದೋಲನವಾಗಬೇಕು ಆರ್ಥಿಕ ಅಭಿವೃದ್ದಿ ಮತ್ತು ಪರಿಸರ ಸಂರಕ್ಷಣೆ ಅಂಶಗಳ ನಡುವೆ ಸಮತೋಲನಕ್ಕಾಗಿ ಖಾಸಗಿ ಮತ್ತು ಸರ್ಕಾರಿ ವಲಯದಲ್ಲಿ ಇಂತಹ ಕಟ್ಟಡಗಳ ನಿರ್ಮಾಣಕ್ಕೆ ಪ್ರೋತ್ಸಾಪ ದೊರೆಯಬೇಕಾದ ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ

ಪರಿಸರ ಸ್ನೇಹಿ ಕಟ್ಟಡಗಳು ಹಸಿರು ಮನೆ ಅನಿಲ ಹೊರಸೂಸುವಿಕೆ ನಿಯಂತ್ರಣಕ್ಕೆ ಮಹತ್ವದ ಕೊಡುಗೆ ನೀಡಬಲ್ಲವು ಕಟ್ಟಡಗಳು ಪರಿಸರ ಸ್ನೇಹಿ ಇಂಧನ ಮತ್ತು ಸ್ಥಳೀಯ ಸಂಪನ್ನೂಲ ಸಂರಕ್ಷಣೆ ನಿಟ್ಟನಲ್ಲಿ ಕ್ಷಮತೆ ಹೊಂದಿರುವ ಬಗ್ಗೆ ನಿರ್ಮಾಣ ವಲಯದ ಪ್ರತಿಯೊಬ್ಬ ಪಾಲುದಾರರು ಕಾಳಜಿ ಬೆಳಸಿಕೊಳ್ಳಬೇಕಾದ ತುರ್ತು ಅಗತ್ಯವಿದೆ ಎಂದು ಅವರು ಪ್ರಸ್ತಾಪಿಸಿದರು

ಪಣಕಾಸು ಸಚಿವಾಲಯದ ಕಾರ್ಯದರ್ತಿ ಎ

ಪಾಂಡೇ ಆರ್ಥಿಕ ವ್ಲವಹಾರಗಳ ಇಲಾಖೆ ಕಾರ್ಯದರ್ಶಿ ತರುಣ್ ಬಜಾಜ್ ಮುಖ್ಯ ಆರ್ಥಿಕ ಸಲಹೆಗಾರ ಕೆ

ಸುಬ್ರಮಣಿಯನ್ ಮತ್ತಿತರ ಹಿರಿಯ ಅಧಿಕಾರಿಗಳು ಸಮಾಲೋಚನೆ ಸಭೆಯಲ್ಲಿ ಭಾಗವಹಿಸಿದ್ದರು ಪಣಕಾಸು ಸಚಿವರು ನಿನ್ನೆ ಹಿರಿಯ ಉದ್ದಮಪತಿಗಳೊಂದಿಗೆ ಬಜೆಟ್ ಪೂರ್ವ ಸಮಾಲೋಚನೆ ನಡೆಸಿದರು ವಾರ್ಷಿಕ ಬಜೆಟ್ ಸಿದ್ದಪಡಿಸಲು ಹಣಕಾಸು ಸಚಿವಾಲಯ ಪ್ರತಿವರ್ಷ ಈ ರೀತಿ ಸಮಾಲೋಚನೆ ನಡೆಸಿ ಸಲಹೆಗಳನ್ನು ಪಡೆಯುತ್ತದೆ

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದಾಗಿ ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆಯ ಸಚಿವ ಪಿಯೂಷ್ ಗೋಯಲ್ ಹೇಳದ್ದಾರೆ

ಇದರಿಂದ ಹೆಚ್ಚಿನ ಉದ್ದಮಗಳ ಆಕರ್ಷಣೆಗೂ ನೆರವಾಗಲಿದೆ ಎಂದು ಹೇಳಿದರು ಸರ್ಕಾರದ ಎಲ್ಲ ಸಚಿವಾಲಯಗಳಲ್ಲೂ ಹೂಡಿಕೆ ಉತ್ತೇಜನ ವಿಭಾಗಗಳು ಕಾರ್ಯ ನಿರ್ವಹಿಸುತ್ತಿವೆ ಉನ್ನತ ವಲಯಗಳಲ್ಲಿ ಸುಸ್ಕಿರತೆಯ ಪ್ರಗತಿ ಸಾಧನೆಗೆ ಮಾತ್ರ ಸರ್ಕಾರ ಗಮನಹರಿಸುತ್ತಿಲ್ಲ

ಪ್ರತಾಪಚಂದ್ರ ಶೆಟ್ಲ ಮುಂದೂಡಿದ್ದರು ಈ ವಿಷಯ ಕುರಿತಂತೆ ಬಿಜೆಪಿ ಸದಸ್ನರು ರಾಜ್ಯಪಾಲರ ಗಮನ ಸೆಳೆದು ಗೋಹತ್ತೆ ನಿಷೇಧ ಕಾಯ್ಗೆ ಜಾರಿ ಕುರಿತಂತೆ ಒಂದು ದಿನದ ಕಲಾಪಕ್ಕೆ ಅನುಮತಿ ನೀಡಬೇಕೆಂದು ಮನವಿ ಮಾಡಿದ್ದರು

ಕಲಾಪದ ಪಟ್ಟಿಯಲ್ಲಿ ಸಭಾಪತಿಯವರ ವಿರುದ್ದ ಅವಿಶ್ವಾಸ ನಿರ್ಣಯದ ಪ್ರಸ್ತಾವ ಇರಲಿಲ್ಲ ಆದರೆ ಬಿಜೆಪಿ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಅವರ ಪೀಠದಲ್ಲಿ ಉಪಸಭಾಪತಿ ಅವರನ್ನು ಕಲಾಪ ನಡೆಸುವಂತೆ ಮನವಿ ಮಾಡಿದ್ದರು ಕಾಂಗ್ರೆಸ್ ಸದಸ್ಯರು ಇದಕ್ಕೆ ತೀವ್ರ ವಿರೋಧ ವ್ಹಕ್ತಪಡಿಸಿದರು ಆಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ಗದ್ದಲ ಕೋಲಾಹಲ ಉಂಟಾದ ಹಿನ್ನೆಲೆಯಲ್ಲಿ ಸಭಾಪತಿಯವರು ಕಲಾಪವನ್ನು ಪುನಃ ಅನಿರ್ದಿಷ್ಲಾವಧಿಗೆ ಮುಂದೂಡಿ ಹೊರನಡೆದರು

ಮುಂದಿನ ತಿಂಗಳು ನಡೆಯುವ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಬೇಕೆಂದು ಭಾರತ ಸರ್ಕಾರ ನೀಡಿರುವ ಆಮಂತ್ರಣಕ್ಕೆ ಪ್ರಧಾನಮಂತ್ರಿ ಜಾನ್ಸನ್ ಅವರು ಸಮ್ಮತಿಸಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್